ಮಾಜಿ ಮುಖ್ಚಮಂತ್ರಿ ಸಿದ್ದರಾಮಯ್ಯ ಆರೋಪಿಸಿದ್ದಾರೆ ಮೈಸೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕಾಂಗ್ರೆಸ್ ಶಾಸಕರಿಗೆ ಇನ್ನಿಲ್ಲದ ಆಮಿಷ ಒಡ್ಡಿ ಸೆಳೆಯುವ ಪ್ರಯತ್ನ ಮಾಡಲಾಗುತ್ತಿದೆ ಎಂದರು ಸಚಿವ ಸಂಪುಟ ಪುನರ್ ರಚನೆ ಬಳಿಕ ಅಸಮಾಧಾನಗೊಂಡಿರುವ ರಮೇಶ್ ಜಾರಕಿಹೊಳಿ ಅವರು ಸಂಪರ್ಕಕ್ಕೆ ಸಿಗುತ್ತಿಲ್ಲ ಏನೇ ಆಗಲಿ ಅವರು ಕಾಂಗ್ರೆಸ್ ಪಕ್ಷವನ್ನು ತೊರೆಯುವುದಿಲ್ಲ ಎಂಬ ವಿಶ್ವಾಸವನ್ನು ವ್ಯಕ್ತಪಡಿಸಿದರು

ಇತರೆ ನಾಲ್ವರಿಗೆ ಗಾಯಗಳಾಗಿವೆ

ಹೇಳಲಾಗಿದೆ ಗಾಯಾಳುಗಳನ್ನು ಹುಬ್ಬಳ್ಳಿಯ ಕಿಮ್ನ್ ಆಸ್ಪತ್ರೆಗೆ ಸೇರಿಸಲಾಗಿದೆ ಗದಗ ಗ್ರಾಮೀಣ ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ

ಚಿರತೆಯನ್ನು ಸೆರೆ ಹಿಡಿಯುವಲ್ಲಿ ಅರಣ್ಣ ಇಲಾಖೆ ಯಶ್ವಿಯಾಗಿದೆ ಕಂಪ್ಲಿ ತಾಲ್ಲೂಕಿನ ಸೋಮಲಾಪುರ ಮತ್ತು ದೇವಸಮುದ್ರ ಗ್ರಮದಲ್ಲಿ ಚರತೆ ಇಬ್ಬರು ಮಕ್ಕಳನ್ನು ಬಲಿ ತೆಗೆದುಕೊಂಡಿತ್ತು ಈ ಭಾಗದಲ್ಲಿ ಚಿರತೆ ಹಾವಳಿ ಹೆಚ್ಚಾಗಿದ್ದು ಗ್ರಾಮಸ್ವರು ಅರಣ್ಯ ಇಲಾಖೆಯ ನೆರವಿಗೆ ಮೊರೆ ಹೋಗಿದ್ದರು ಅರಣ್ಯ ಇಲಾಖೆ ಕರಿಗುಡ್ಡದಲ್ಲಿ ಇಟ್ಟದ ಬೋನಿಗೆ ಚಿರತೆ ಸೆರೆಯಾಗಿದೆ ಪದೆ ಪದೆ ಚಿರತೆಗಳು ಕಾಣಿಸಿಕೊಳ್ಳುತ್ತಿರುವುದರಿಂದ ಭಯದ ವಾತಾವರಣ ನಿರ್ಮಾಣವಾಗಿದೆ ಚಿರತೆಗಳು ಕುರಿ ಮತ್ತು ಕಾಡು ಬೆಕ್ಕಿನ ಮೇಲೆ ದಾಳ ಮಾಡುತ್ತಿರುವುದು ಜಿಲ್ಲೆಯಲ್ಲಿ ಪದೆ ಪದೆ ಮರುಕಳಸುತ್ತಿದೆ ಇಂದು ಸಹ ಮೆಟ್ರ ಖಾನಮಟ್ಟಯಲ್ಲಿ ಮೇವು ತರಲು ಹೋದ ವ್ವಕ್ತಿಗೆ ಚಿರತೆ ಕಾಣಿಸಿಕೊಂಡಿದೆ ಎಂದು ನಮ್ನ ಪ್ರತಿನಿಧಿ ವರದಿ ಮಾಡಿದ್ದಾರೆ

ಇದು ಬರುವ ವರ್ಷಗಳಲ್ಲಿ ಮತ್ತಪ್ಪು ಸಧೃಡವಾಗಲಿದೆ ಎಂದರು

ಅಕ್ಕ ತಂಗಿಯರಿಗೆ ಪ್ರಸವ ಸಮಯದಲ್ಲಿ ಆಕೆ ಮಾಡಿದ ಸಹಾಯವನ್ನು ಮರೆಯುವಂತಿಲ್ಲ ಎಂದು ಭಾಷಣದಲ್ಲಿ ಪ್ರಸ್ತಾಪ ಮಾಡಿದ್ದಾರೆ

ಈ ಭಾರಿಯ ಗಣರಾಜ್ಯೋತ್ಸವದ ಮುಖ್ಯ ಅತಿಥಿಯಾಗಿ ದಕ್ಷಿಣ ಆಫ್ರಿಕಾದ ರಾಪ್ಟಪತಿ ಸಿರಿಯಲ್ ರಾಮಾಪೋಸಾ ಭಾರತಕ್ಕೆ ಆಗಮಿಸಲಿದ್ದಾರೆ

ಪ್ರತಿ ಗ್ರಾಮಕ್ಕೂ ವಿದ್ಯುತ್ ಕಲ್ಪಿಸಲಾಯಿತು ಭಾರತ ದಾಖಲೆ ಪ್ರಮಾಣದಲ್ಲಿ ಬಡತನ ಮುಕ್ತಗೊಳಿಸುವತ್ತ ದಾಪುಗಾಲು ಇಟ್ಟದೆ

ಸಕಾರಾತ್ಮಕವಾದ ಭಾವನೆಯನ್ನು ಮೂಡಿಸಿ ಸಮಾಜವನ್ನು ಸಂವೇದನೆಗೊಳಿಸುವ ಕೆಲಸವನ್ನು ಪಾಸಿಟವ್ ಇಂಡಿಯಾ ಡಾಟ್ ಕಾಂ ಮತ್ತು ಯುವರ್ ಸ್ಟೋರಿ

ಹೊಸ ಆವಿಷ್ಕಾರಗಳು ಮತ್ತು ಉದ್ದಮಿಗಳ ಯಶೋಗಾಧೆಯನ್ನು ಕುರಿತು ಬಹಳ ಚನ್ನಾಗಿ ವರಿಸಲಾಗುತ್ತಿದೆ ಭಾರತಿ ಇನ್ ಎಂಬ ಮಾಧ್ಯಮದ ಮೂಲಕ ಸರಳವಾಗಿ ಮನೆಯಲ್ಲಿ ಕುಳುಕೊಂಡು ಸಂಸ್ಕತ ಭಾಷೆಯನ್ನು ಕಲಿಯಬಹುದಾಗಿದೆ

ಈ ಕಾರ್ಯಕ್ರಮವನ್ನು ರಾಜ್ಯದ ಎಲ್ಲಾ ಬಾನುಲಿ ಕೇಂದ್ರಗಳು ಏಕ ಕಾಲಕ್ಕೆ ಪ್ರಸಾರ ಮಾಡಲಿವೆ

ದೇವೇಗೌಡ ಅವರು ಚಾಲನೆ ನೀಡಿದರು

ಪ್ರತಿ ಭಾನುವಾರ ಹಸಿರು ಸಂತೆ ಮುಂದುವರಿಸಲು ಚಿಂತನೆ ಮಾಡಲಾಗಿದೆ ಎಂದು ಬಳಿಕ ಸಚಿವ ಜಿ

ದೇವೇಗೌಡ ತಿಳಿಸಿದರು ಮೇಯರ್ ಪುಪ್ಪಲತಾ ಜಗನಾಥ್ ಜಿಲ್ಲಾಧಿಕಾರಿ ಅಭಿರಾಮ್ ಜಿ ಶಂಕರ್ ಶಾಸಕ ನಾಗೇಂದ್ರ ಮೊದಲಾದವರು ಪಾಲ್ಗೊಂಡಿದ್ದರು

ವಯೋಮಾನ ಸಹಜ ಕಾಯಿಲೆಯಿಂದ ಅವರು ಮೃತಪಟ್ಟಿದ್ದಾರೆ ಎಂದು ಕುಟುಂಬದ ಮೂಲಗಳು ತಿಳಿಸಿವೆ ಭಾರತೀಯ ಚಿತ್ರರಂಗಕ್ಕೆ ನೀಡಿದ ಅನುಪಮ ಕೊಡುಗೆ ಸ್ನರಿಸಿ ಕೇಂದ್ರ ಸರ್ಕಾರ ಅವರಿಗೆ ದಾದಾಸಾಹೇಬ್ ಫಾಲ್ಮೆ ಹಾಗೂ ಪದ್ಧಭೂಷಣ ಪ್ರಶಸ್ತಿ ನೀಡಿ ಗೌರವಿಸಿತ್ತು

ಇದಕ್ಕೂ ಮುನ್ನ ಪೊಲೀಸರು ಮೂರು ಸುತ್ತು ಕುಶಾಲ ತೋಪು ಹಾರಿಸಿ ಗೌರವ ಸಲ್ಲಿಸಿದರು ಸಚಿವ ಯು

ಖಾದರ್ ಹಾಗೂ ಸಾವಿರಾರು ಅಭಿಮಾನಿಗಳು ಹಿತ್ಯೆಷಿಗಳು ಪಾಲ್ಗೊಂಡಿದ್ದರು